ಯುವಜನರು ಸ್ನಾವಲಂಬಿಯಾದಲ್ಲಿ ದೇಶವೇ ಸ್ನಾವಲಂಬಿಯಾದಂತೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಶತಮಾನೋತ್ವವ ಫಟಕೋತ್ವವನ್ನುದ್ದೇಶಿಸಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಇಂದು ಭಾಷಣ ಮಾಡಿದ ಅವರು ಯುವಜನರು ಆತ್ನಾವಲೋಕನ ಮಾಡಿಕೊಂಡು ತಮ್ಮ ಸಾಮರ್ಥ್ನ ಅರಿಯಬೇಕು ಎಂದು ಕರೆ ನೀಡಿದರು ಕೋವಿಡ್ ಸಂಕಷ್ಷ ಕಾಲದಲ್ಲಿ ಯುವಜನರು ಹಲವು ಜನೋಪಯೋಗಿ ಸ್ಲಾರ್ಟ್ಅಪ್ಗಳನ್ನು ಆರಂಭಿಸಿರುವುದನ್ನು ಶ್ಲಾಘಿಸಿದ ಅವರು ಉನ್ನತ ಮತ್ತು ವ್ಯಕ್ತಿಪರ ತಾಂತ್ರಿಕ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಲತೆ ನೀಡುತ್ತಿದ್ದು

ಮೈಸೂರು ದಸರಾ ಸಂದರ್ಭದಲ್ಲಿ ನಾಡಿನ ಜನತೆಗೆ ಶುಭ ಹಾರ್ಲೆಸಿದ ಪ್ರಧಾನಮಂತ್ರಿ ಮೈಸೂರು ವಿಶ್ವವಿದ್ಗಾಲಯ ದೇಶದ ಆಕಾಂಕ್ಷೆ ಮತ್ತು ಕಾರ್ಯಕ್ಷಮತೆಯ ಕೇಂದ್ರವಾಗಿದೆ ಎಂದು ಶ್ಲಾಘಿಸಿದರು ಪದವಿ ಪಡೆದ ಸಂಭ್ರಮದಲ್ಲಿರುವ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೇ ಶುಭಾಶಯ ಕೋರಿದ ಪ್ರಧಾನಮಂತ್ರಿ ಪದವಿ ಪಡೆಯುವ ಜೊತೆಗೆ ದೇಶ ನಿರ್ಮಾಣದ ಹೊಣೆಯೂ ತಮ್ನ ಮೇಲಿದೆ ಎಂಬುದನ್ನು ವಿದ್ದಾರ್ಥಿಗಳು ಮರೆಯಬಾರದು ಎಂದರು ಮೈಸೂರು ವಿಶ್ವವಿದ್ಯಾಲಯದ ಶ್ರೀಮಂತ ಇತಿಹಾಸ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದಿನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಷಿ ಶಿಕ್ಷಣ ಕ್ಷೇತ್ರದ ಕೊಡುಗೆಗಳನ್ನು ಪ್ರಧಾನ ಮಂತ್ರಿ ಸ್ತರಿಸಿದರು ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಲಂಗಾರ್ ಅವರ ಶಿಕ್ಷಣವೇ ಬೆಳಕು ಉಕ್ತಿಯನ್ನು ಕನ್ನಡದಲ್ಲೇ ಉಲ್ಲೇಖಿಸಿದ ಮೋದಿ ಶಿಕ್ಷಣದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿದರು ನೂತನ ರಾಷ್ಷೀಯ ಶಿಕ್ಷಣ ನೀತಿ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಸಾಕಷ್ಟು ಬದಲಾವಣೆ ತಂದಿದ್ದು ಮೈಸೂರು ವಿಶ್ವವಿದ್ಯಾಲಯ ಶೀಘದಲ್ಲೇ ರಾಷ್ಲೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ವಿಶ್ವಾಸವಿದೆ ಎಂದು ತಿಳಿಸಿದರು ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಎಲ್ಲ ನೆರವು

ಘಟಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಾಜುಬಾಯಿ ವಾಲಾ ಉನ್ನತ ಶಿಕ್ಷಣ ಸಚಿವ ಅಶ್ವಕ್ಷನಾರಾಯಣ ಕುಲಪತಿ ಪ್ರೊ ಹೇಮಂತ್ ಕುಮಾರ್ ಸೇರಿದಂತೆ ಹಲವು ಗಣ್ಣರು ಭಾಗವಹಿಸಿದ್ದರು ಮೈಸೂರು ವಿಶ್ವವಿದ್ಲಾನಿಲಯದ ಘಟಕೋತ್ತವ ಉದ್ದೇಶಿಸಿ ದೇಶದ ಪ್ರಧಾನಮಂತ್ರಿ ಭಾಷಣ ಮಾಡಿರುವುದು ಇದೇ ಪ್ರಥಮ

ಬ್ರಹ್ನೋಸ್ ಶಬ್ದಾತೀತ ಕ್ಷಿಪಣಿಯ ಪರಿಕ್ಷಾರ್ಥ ಉಡಾವಣೆ ಯಶಸ್ನಿಯಾಗಿದೆ ಭಾರತೀಯ ನೌಕಾಪಡೆಯ ದೇಶೀನಿರ್ಮಿತ ಸಮರ ನೌಕೆ ಐಎನ್ಎಸ್ ಚೆನ್ನೈ ಮೂಲಕ ಈ ಕ್ಷಿಪಣಿಯನ್ನು ಅರಬ್ಬ ಸಮುದ್ರದಲ್ಲಿ ನಿನ್ನೆ ಪರೀಕ್ಷಾರ್ಥ ಉಡಾವಣೆ ಮಾಡಲಾಗಿದೆ ಉದ್ದೇಶಿತ ಗುರಿಯನ್ನು ಕ್ಷಿಪಣಿ ಯಶಸ್ವಿಯಾಗಿ ತಲುಪಿದೆ ಎಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಓ ತಿಳಿಸಿದೆ

ಜಗತ್ತಿಗಾಗಿ ಭಾರತ ಎನ್ನುವ ಘೋಷಣೆ ಅಡಿ ವೈಜ್ವಾನಿಕ ಸಹಭಾಗಿತ್ವದ ಬಲವರ್ಧನೆಗೆ ಆದ್ದತೆ ನೀಡಲಾಗುತ್ತಿದೆ ವಿಶ್ವದಾದ್ಯಂತ ಇರುವ ಜಾಗತಿಕ ನಾಯಕರು ಪ್ರಮುಖ ವಿಜ್ವಾನಿಗಳು ಮತ್ತು ಸಂತೋಧಕರು ಈ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಲಿದ್ದು ಅವರು ಸಾಂಕ್ರಾಮಿಕ ನಂತರದ ಜಗತ್ತಿನಲ್ಲಿ ಸುಸ್ಟಿರ ಅಭಿವೃದ್ದಿ ಗುರಿಗಳನ್ನು ಸಾಧಿಸುವ ನಿಟ್ಟನಲ್ಲಿ ಆಗಿರುವ ಪ್ರಗತಿಗೆ ಇನ್ನಷ್ಟು ಪುಪ್ಪಿ ನೀಡುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ

ವೈಜ್ವಾನಿಕ ವಲಯದ ಸಹಕಾರ ಸಾಂಕ್ರಾಮಿಕ ನಿರ್ವಹಣೆ ಮತ್ತು ಅಭಿವ್ಯದ್ಲಿಗೆ ಚುರುಕು ನೀಡುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ

ಬಿಲ್ ಮತ್ತು ಮಿಲಿಂಡಾ ಗೇಟ್ಸ್ ಫೌಂಡೇಷನ್ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚವಾಲಯ ಜೈವಿಕ ತಂತ್ರಜ್ಞಾನ ಇಲಾಖೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ನೀತಿ ಆಯೋಗ ಅಲ್ಲದೆ ಕೆನಡಾದ ಗ್ರ್ಯಾಂಡ್ ಚಾಲೆಂಜರ್ಸ್ ಮತ್ತು ಅಮೆರಿಕದ ಅಂತಾರಾಷ್ಟೀಯ ಅಭಿವೃದ್ಧಿ ಮತ್ತು ವೆಲ್ಕಮ್ ಏಜೆನ್ಸಿ ವಹಿಸುತ್ತಿವೆ ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ ಬಿಲ್ ಮತ್ತು ಮಿಲಿಂಡಾ ಗೇಟ್ಸ್ ಫೌಂಡೇಷನ್ ನ ಸಹ ಅಧ್ಯಕ್ಷ ಬಿಲ್ ಗೇಟ್ಸ್ ಸಮಾವೇಶದ ಸಮಾಲೋಚನೆಗಳ ವಿವರಗಳನ್ನು ಒದಗಿಸಲಿದ್ದಾರೆ ವಿಶ್ವಾದ್ಯಂತ ಏಕಕಾಲದಲ್ಲಿ ಕೊರೊನಾ ವೈರಸ್ ಸೋಂಕು ಸ್ಫೋಟಗೊಳ್ಳುತ್ತಿದೆ ಎಂಬ ಚೀನಾದ ಹೇಳಿಕೆಯನ್ನು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಆಧಾರರಹಿತ ಎಂದು ಹೇಳಿದ್ದಾರೆ

ಮೊದಲು ಚೀನಾದ ವುಹಾನ್ನಲ್ಲಿ ಸೋಂಕು ಪತ್ತೆಯಾಗಿದೆ ಎಂಬುದನ್ನು ಗುರುತಿಸಲಾಗಿದೆ ಎಂದು ಸ್ವಷ್ಟಪಡಿಸಿದರು ಡಿಷಧಿಗಳಿಗಾಗಿ ಭಾರತ ಚೀನಾದ ಮೇಲೆ ಅವಲಂಬನೆಯಾಗಿಲ್ಲ ಡಿಷಧ ಉದ್ಯಮದಲ್ಲಿ ಭಾರತ ಸ್ವಾವಲಂಬಿಯಾಗುವತ್ತ ಸಾಗಿದೆ ಎಂದು ಹರ್ಷವರ್ಧನ್ ಸ್ಪಷ್ಟಪಡಿಸಿದರು ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಎಂದು ಕರ್ನಾಟಕದ ಬಳ್ಳಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್

ಜನಾರ್ದನ್ ಮನವಿ ಮಾಡಿದ್ದಾರೆ ಕೋವಿಡ್ ಸೋಂಕು ತಮಗೆ ಬರುವುದಿಲ್ಲ ಎಂದು ಉದಾಸೀನವಾಗಿ ವರ್ತಿಸುವುದು ಸರಿಯಲ್ಲ ಪ್ರತಿಯೊಬ್ಬರೂ ತಮ್ಮ ನಡವಳಕೆಗಳನ್ನು ಬದಲಿಸಿಕೊಂಡು ತಮ್ಮ ಆರೋಗ್ಯ ರಕ್ಷಣೆ ಜತೆಗೆ ಕುಟುಂಬದ ಆರೋಗ್ಯ ಕಾಪಾಡಲು ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದ್ದಾರೆ

ಭಾರತೀಯ ನೌಕಾಪಡೆಯ ಪೂರ್ವ ವಿಭಾಗದ ಸೌಕಾ ತುಕಡಿಯ ಫ್ಲಾಗ್ ಆಫೀಸರ್ ರೇರ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ ನೇತೃತ್ವದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಎಎಸ್ಡಬ್ಲ್ಯೂ ಕೊರ್ವೆಟ್ಟೆಯ ಕಮೋರ್ಟಾ ಮತ್ತು ಕಿಲ್ಟಾನ್ ನೌಕೆಗಳು ಅಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ ಶ್ರೀಲಂಕಾ ನೌಕಾಪಡೆಯ ಪೂರ್ವ ನೌಕಾ ತುಕಡಿಯ ನೇತೃತ್ವ ವಹಿಸಿರುವ ಫ್ಲಾಗ್ ಆಫೀಸರ್ ರೇರ್ ಅಡ್ಮಿರಲ್ ಬಂಡಾರಾ ಜಯತಿಲಕ ನೇತೃತ್ವದಲ್ಲಿ ಎಸ್ಎಲ್ಎನ್ ನೌಕೆಗಳಾದ ಸಯುರಾ ಮತ್ತು ಗಜಬಾಹು ಶ್ರೀಲಂಕಾ ನೌಕಾಪಡೆಯನ್ನು ಪ್ರತಿನಿಧಿಸಲಿವೆ